ಈ ಬಗ್ಗೆ ವಿಶೇಷ ತನಿಖಾ ತಂಡದಿಂದ ತನಿಖೆಗೆ ಸರ್ಕಾರ ಮುಂದಾಗಿರುವ ಬಗ್ಗೆ ಬಿಜೆಪಿ ಸದಸ್ಯರು ವಿರೋಧ ವ್ನಕ್ತಪಡಿಸಿದ್ದು ನ್ಯಾಯಾಂಗ ಅಥವಾ ಸದನ ಸಮಿತಿಯಿಂದ ತನಿಖೆ ನಡೆಯಬೇಕೆಂದು ಆಗ್ರಹಿಸಿದರು ಬಿಜೆಪಿಯ ಹಿರಿಯ ಶಾಸಕ ಜೆ

ಮಾದುಸ್ವಾಮಿ ಮಾತನಾಡಿ ಸರ್ಕಾರ ಎಸ್ಐಟಿ ತನಿಖೆ ನಡೆಸಲು ಮುಂದಾಗಿರುವುದು ಕಾನೂನು ಬದ್ದವಲ್ಲ

ಬಿಜೆಪಿ ಶಾಸಕ ಕೆ

ಬೋಪಯ್ಯ ಮಾತನಾಡಿ ಮೊಲೀಸ್ ಅಧಿಕಾರಿಗಳ ತಂಡದಿಂದ ತನಿಖೆ ಅನಗತ್ಯ ಎಂದು ಆಗ್ರಹಪಡಿಸಿದರು

ಈ ವಿಷಯ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಗುವ ಮೊದಲೇ ಸೋರಿಕೆಯಾಗಿರುವುದು ಅಚ್ದರಿ ಮೂಡಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಂದಾಯ ಸಚಿವ ಆರ್

ದೇಶಪಾಂಡೆ ಮಾತನಾಡಿ ಪ್ರಕರಣದ ತನಿಬೆಯ ಬಗ್ಗೆ ಸರ್ಕಾರದ ನಿರ್ಧಾರ ಕುರಿತು ಅನುಮಾನ ವ್ಯಕ್ತಪಡಿಸುವುದು ಸೂಕ್ತವಲ್ಲ ಈ ಬಗ್ಗೆ ವಿಶ್ವಾಸವಿಡಬೇಕು ನಿನ್ನೆ ಈ ವಿಷಯದ ಬಗ್ಗೆ ತಾಸುಗಟ್ಟಲೆ ಮಾತನಾಡಲಾಗಿದೆ ಎಂದು ಹೇಳಿದರು ಇದಕ್ಕೆ ಪ್ರತಿಯಾಗಿ ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ನೀಡಿರುವ ಸಿಡಿ ವಿಷಯ ಕುರಿತಂತೆ ಮುಖ್ಯಮಂತ್ರಿ ಎಚ್ ಡಿ

ಮತ್ತೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ಆಡಳಿತ ಪಕ್ಷ ಸದಸ್ಯರ ನಡುವೆ ವಾಗ್ವಾದ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಭೋಜನ ವಿರಾಮದವರೆಗೂ ಮುಂದೂಡಲಾಯಿತು ರಾಜ್ಯವಾರು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಲಸಂಖ್ಯಾತರು ಎಂಬ ಪದವನ್ನು ಪುನರ್ ವ್ಯಾಖ್ಯಾನಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಮನವಿಗೆ ಸಂಬಂಧಿಸಿದಂತೆ ಮೂರು ತಿಂಗಳ ಒಳಗಾಗಿ ನಿರ್ಧಾರ ಕೈಗೊಳ್ಳುವಂತೆ ರಾಷ್ಟೀಯ ಅಲ್ಪಸಂಖ್ಯಾತರ ಆಯೋಗ ಎನ್

ಎಂ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಪೀಠ ನ್ಯಾಯವಾದಿ ಅಶ್ವಿನಿ ಉಪಾಧ್ಯಾಯ ಅವರಿಗೆ ತಮ್ಮ ಮನವಿಯನ್ನು ಎನ್ ಎಂ

ಈ ಹಿನ್ನೆಲೆಯಲ್ಲಿ ಎನ್ ಎಂ

ಅಲ್ಪಸಂಖ್ಯಾತರು ಎಂಬ ಪದದ ವ್ಯಾಖ್ಯೆಯನ್ನು ಪನರ್ ಪರಿಶೀಲಿಸಬೇಕಿದೆ

ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಗೋವಿಂದ್ ಕಾರಜೋಳ ಬಿಜೆಪಿ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಿ

ದೇಶದಲ್ಲೆಡೆಯಿಂದ ಆಗಮಿಸಿರುವ ಅತ್ತುತ್ತಮ ಮಹಿಳಾ ಸರಪಂಚರನ್ನು ಸನ್ನಾನಿಸಲಾಯಿತು ಅಂಗನವಾಡಿ ಪೌಷ್ಟಿಕ ಆಹಾರ ಯೋಜನೆ ಹಾಗೂ ಸ್ವಚ್ಧ ಭಾರತದಂತಹ ಗ್ರಾಮೀಣಾಭಿವೃದ್ಧಿ ಆಶಯದ ಮಹತ್ವದ ಯೋಜನೆಗಳಲ್ಲಿ ಮಹಿಳಾ ಸರಪಂಚರು ಗಮನಾರ್ಹ ಪಾತ್ರ ವಹಿಸುತ್ತಿದ್ದಾರೆ

ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರಿಂದು ಮಾಜಿ ಶ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಳೆತ್ತರದ ಚಿತ್ರಪಟವನ್ನು ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಅನಾವರಣ ಮಾಡಿದರು ಉಪ ರಾಷ್ಟಪತಿ ವೆಂಕಯ್ಯನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಗುಲಾಂ ನಬಿ ಆಜಾದ್ ಕೇಂದ್ರ ಸಚಿವರು ಮತ್ತು ವಿವಿಧ ಪಕ್ಷಗಳ ನಾಯಕರು ಈ ಸಂದರ್ಭದಲ್ಲಿ ಹಾಜರಿದ್ದರು

ಮಾಜಿ ಶ್ರಧಾನಿ ವಾಜಪೇಯಿ ಅವರು ಸವಾಲಿನ ಸನ್ನಿವೇಶದಲ್ಲಿ ಮಹತ್ವದ ನಾಯಕತ್ವ ನೀಡಿದ್ದರು ಎಂದರು